ನಿಸರ್ಗ ಚಂಡಮಾರುತ ಹಿನ್ನೆಲೆಯಲ್ಲಿ ಗುಜರಾತ್ ಮತ್ತು ಮಹಾರಾಪ್ಟ ರಾಜ್ಯಗಳಲ್ಲಿ ಕಟ್ಟೆಚ್ಚರ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗೆ ನೆರವಾಗಲು ಎನ್ಡಿಆರ್ಎಫ್ ತಂಡಗಳ ರವಾನೆ

ಬ್ಬಹತ್ ಸಂಖ್ಲೆಯ ಎಲೆಕ್ಷಾನಿಕ್ ಮತ್ತು ಮೊಬ್ಲೆಲ್ ಉತ್ಪಾದನಾ ಘಟಕಗಳ ಆರಂಭಕ್ಕೆ ಐತಿಹಾಸಿಕ ನೀಲ ನಕಾಶೆ ಅನಾವರಣ

ಕರ್ನಾಟಕದಲ್ಲಿ ಐಟಿ ಬಿಟ ಹಾಗೂ ಎಲೆಕ್ಟಾನಿಕ್ಸ್ ಕ್ಷೇತ್ರಗಳಲ್ಲಿ ಹೂಡಿಕೆದಾರರಿಗೆ ರಿಯಾಯಿತಿ ಕಲ್ಲಿಸಲು ಸರ್ಕಾರದ ನಿರ್ಧಾರ

ಮೂರು ರಾಜ್ಯಗಳ ಹಲವಾರು ಜಿಲ್ಲೆಗಳಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಲರಿಕೆ ನೀಡಿದೆ

ಗುಜರಾತ್ ಸರ್ಕಾರ ಇನ್ನು ಐದು ತಂಡಗಳಿಗೆ ಮನವಿ ಸಲ್ಲಿಸಿತ್ತು

ಚಂಡಮಾರುತದ ಪರಿಣಾಮವಾಗಿ ಎದುರಾಗಲಾಗಿರುವ ಭಾರೀ ಗಾಳಿ ಮತ್ತು ಮಳೆಯಿಂದ ಜನಸಾಮಾನ್ನರನ್ನು ರಕ್ಷಿಸಲು ಈ ತಂಡಗಳು ನೆರವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ ಈ ಎರಡೂ ರಾಜ್ಯಗಳಲ್ಲಿ ಅಪಾಯ ಹೆಚ್ಚಾಗಿರುವ ಸ್ಥಳಗಳಲಿ ಜನರಿಗೆ ಮುನ್ನೆಚ್ವರಿಕೆ ನೀಡಿ ಅವರನ್ನು ತೆರವುಗೊಳಿಸುವ ಕಾರ್ಯವನ್ನು ಆರಂಭಿಸಲಾಗಿದೆ ನಿಸರ್ಗ ಚಂಡಮಾರುತ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇಲ್ಲದೇ ಇದ್ದರೂ ಸಹ ಎಲ್ಲಾ ಅಗತ್ಯ ಮುನ್ನೆಚ್ಲರಿಕೆ ವಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ

ರಾಜ್ವಾದ್ಯಂತ ಚದುರಿದಂತೆ ಮಳೆಯಾಗಿದೆ

ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಅರಬ್ಬ ಸಮುದ್ರದಲ್ಲಿ ತೀವ್ರ ವಾಯುಭಾರ ಕುಸಿತದಿಂದ ಭಾರೀ ಗಾಳಿ ಮತ್ತು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದ್ದು ಕಡಲಿಗೆ ಇಳಿಯಬಾರದು ಎಂದು ಮೀನುಗಾರರಿಗೆ ಎಚ್ದರಿಕೆ ನೀಡಲಾಗಿದೆ ಈ ನಡುವೆ ಕೊರೋನಾ ಸಾಂಕ್ರಾಮಿಕದ ನಡುವೆಯೇ ನಿನ್ನೆಯಿಂದ ಕೇರಳದಲ್ಲಿ ನೂತನ ಕೈಕ್ಷಣಿಕ ವರ್ಷ ಆರಂಭವಾಗಿದ್ದು ಆನ್ಲೈನ್ ತರಗತಿಗಳು ನಡೆಯುತ್ತಿವೆ ಆನ್ಲೈನ್ ತರಗತಿಗಳನ್ನು ವಿಕ್ಷೀಸಲು ಅವಕಾಶವಿಲ್ಲದ ಮಕ್ಕಳಗೆ ಆರ್ಥಿಕ ನೆರವು ಮತ್ತು ಚಿಕ್ಕ ಅಧ್ವಯನ ಕೇಂದ್ರಗಳನ್ನು ಆರಂಭಿಸಲು ಕೇರಳ ಸರ್ಕಾರ ನಿರ್ಧರಿಸಿದೆ

ಅಬುಧಾಬಿ ಮತ್ತು ಜೆಢ್ವಾದಿಂದ ಈ ಪ್ರಯಾಣಿಕರು ಆಗಮಿಸಿದ್ದಾರೆ ಎಂದು ನಮ್ನ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಉದ್ಲೋಗ ಬಯಸುವ ಕಾರ್ಮಿಕರು ನರೇಗಾನಲ್ಲಿ ನೋಂದಣಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ

ಈ ಮೂರು ನೂತನ ಯೋಜನೆಗಳು ಉತ್ತಮ ಹೂಡಿಕೆಗಳ ಆಕರ್ಷಣೆ ಮೊಬ್ಲೆಲ್ ಫೋನ್ಗಳು ಮತ್ತು ಅವುಗಳ ಬಿಡಿಭಾಗಗಳ ಉತ್ಪಾದನೆಯಲ್ಲಿ ಹೆಚ್ಚಳಕ್ಕೆ ಬೆಂಬಲ ನೀಡುವ ನಿರೀಕ್ಷೆ ಇದೆ ಎಂದು ಸಚಿವರು ಹೇಳಿದರು

ಇವರನ್ನು ಹಲವು ದೇಶಗಳಿಂದ ಸಮುದ್ರ ಸೇತು ಕಾರ್ಯಾಚರಣೆಯ ಮೂಲಕ ದೇಶಕ್ಕೆ ವಾಪಸ್ ಕರೆ ತರಲಾಗಿದೆ

ಬಂದರು ತಲುಪುತಿದ್ದದಂತೆಯೇ ಇವರೆಲ್ಲರನ್ನೂ ವಿವರವಾದ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಯಿತು

ಈ ಕಾರ್ಮಿಕರನ್ನು ಅವರ ಸ್ವೆಡ್ಡಾನಗಳಿಗೆ ಕಳುಹಿಸಿಕೊಂಡಲು ಸರ್ಕಾರ ವಿಶೇಷ ರೈಲು ಮತ್ತು ಬಸ್ಗಳ ವ್ಯವಸ್ಥೆ ಮಾಡಿದೆ ಐಟಿ ಬಿಟ ಹಾಗೂ ಎಲೆಕ್ಟಾನಿಕ್ಸ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವವರಿಗೆ ರಾಜ್ಯ ಸರ್ಕಾರ ಹಲವು ರಿಯಾಯಿತಿಗಳನ್ನು ಕಲ್ಪಿಸಲಿದೆ ಎಂದು ಐಟಿ ಬಿಟಿ ಖಾತೆಯನ್ನು ಹೊಂದಿರುವ ಉಪಮುಖ್ಚಮಂತ್ರಿ ಡಾ

ಇನ್ವೆಸ್ಟ್ ಇಂಡಿಯಾ ವತಿಯಿಂದ ಆಯೋಜಿಸಲಾಗಿದ್ದ ಪ್ರಮುಖ ರಾಜ್ಯಗಳ ಮಾಹಿತಿ ತಂತ್ರಜ್ಙಾನ ಇಲಾಖೆಗಳ ಪ್ರಮುಖರು ಹಾಗೂ ಕಂಪನಿಗಳ ಮುಖ್ಯಸ್ತರ ಜೊತೆ ನಡೆಸಲಾದ ವಿಡಿಯೋ ಸಂವಾದದ ನಂತರ ಸಚಿವರು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ್ದಾರೆ ಹೂಡಿಕೆದಾರರಿಗೆ ಭೂಸ್ವಾಧೀನ ತೆರಿಗೆ ಮತ್ತಿತರ ವಿಷಯಗಳಲ್ಲಿ ಸರ್ಕಾರ ಈಗಾಗಲೇ ಹಲವು ವಿನಾಯಿತಿಗಳನ್ನು ಒದಗಿಸುತ್ತಿದ್ದು ಇದನ್ನು ಮತ್ತಪ್ಪು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು ಕರ್ನಾಟಕ ಹೂಡಿಕೆ ಸ್ನೇಹಿ ಹೊಂದಿರುವ ರಾಜ್ಜವಾಗಿದ್ದು ಉದ್ದಮಿಗಳು ಇದರ ಅನುಕೂಲ ಪಡೆದುಕೊಳ್ಳಬೇಕು ಎಂದು ಸಭೆಯಲ್ಲಿ ಮನವಿ ಮಾಡಿದ್ದಾಗಿ ತಿಳಿಸಿದರು

ಉಳಿದ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ ಕಾರ್ಗಿಲ್ ವಲಯದ ಬೋಧ ಖಾರ್ಬೂ ನಿವಾಸಿ ತ್ವೆರಿಂಗ್ ಯಾಂಗ್ ಚಾನ್ ಆಕಾಶವಾಣಿಗೆ ಈ ಮಾಹಿತಿ ನೀಡಿದ್ದು ಕೊರೋನಾ ಲಾಕ್ಡೌನ್ ಅವಧಿಯಲ್ಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮನ್ರೇಗಾ ಕಾಮಗಾರಿಗಳು ಬಡಕುಟುಂಬಗಳಿಗೆ ಆಧಾರಸ್ತಂಭವಾಗಿವೆ ಮತ್ತು ಈ ಕುಟುಂಬಗಳ ಆದಾಯ ಮೂಲವಾಗಿವೆ ಎಂದು ತಿಳಿಸಿದ್ದಾರೆ ಕೊರೋನಾ ಸಂಕಪ್ಪದ ಸಮಯದಲ್ಲಿ ಸರ್ಕಾರ ಬಡಕುಟುಂಬಗಳ ಜೀವ ಮತ್ತು ಜೀವನೋಪಾಯ ರಕ್ಷಣೆಗೆ ನೆರವಾಗಿದೆ ಉಚಿತ ಪಡಿತರ ಮತ್ತು ಅಡುಗೆ ಅನಿಲ ಸಿಲಿಂಡರ್ಗಳನ್ನು ಮನೆ ಬಾಗಿಲಿಗೆ ತಲುಪಿಸಲಾಗಿದೆ ಎಂದು ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ ಮುಂಬೈ ಮೂಲದ ಶೈಕ್ಷಣಿಕ ನಿಯತಕಾಲಿಕೆ ಎಜುಕೇಷನ್ ವರ್ಲ್ಡ್ ನಡೆಸಿದ ಸಮೀಕ್ಷೆಯಲ್ಲಿ ದೇಶದ ಸರ್ಕಾರಿ ವಿಶ್ವವಿದ್ಯಾಲಯಗಳ ಪೈಕಿ ದೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ರಾಷ್ಷೀಯ ಹಾಗೂ ರಾಜ್ಯ ಮಟ್ಲದಲ್ಲಿ ಮೊದಲ ಶ್ರೇಯಾಂಕ ಪಡೆದುಕೊಂಡಿದ್ಲು

ಇಂದು ತೆಲಂಗಾಣ ರಾಜ್ಯಕ್ಷೆ ರಾಜ್ಯೋತ್ಸವದ ಸಂಭವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯದ ನಿವಾಸಿಗಳಿಗೆ ಶುಭಾಷಯ ಕೋರಿದ್ದಾರೆ ತೆಲಂಗಾಣದ ನಾಗರಿಕರು ಹಲವು ವಲಯಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಭಾರತದ ಪ್ರಗತಿ ಸೂಚಿಗೆ ತೆಲಂಗಾಣದ ಕೊಡುಗೆ ಅಮೂಲ್ಡ ಎಂದು ಪ್ರಧಾನಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ ಅವರು ಇಂದು ಆಂಧ್ಯಪ್ರದೇಶದ ಜನರಿಗೂ ಸಹ ರಾಜ್ಣೋತ್ಸವದ ಶುಭಾಷಯ ಕೋರಿದರು

ಆಂಧ್ರಪ್ರದೇಶವೂ ಸಹ ಭಾರತದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ನರೇಂದ್ರ ಮೋದಿ ಸಂದೇಶ ನೀಡಿದ್ದಾರೆ ಆಯುಷ್ಣಾನ್ ಯೋಜನೆಯಲ್ಲಿ ಉದ್ಯೋಗ ಕೊಡಿಸುವುದಾಗಿ ಅಮಾಯಕ ಜನರಿಂದ ಹಣ ವಸೂಲಿ ಮಾಡುತ್ತಿದ್ದ ನಕಲಿ ವೆಬ್ಸೈಟ್ ಹಿಂದಿನ ವಂಚಕನನ್ನು ದೆಹಲಿ ಮೊಲೀಸ್ ಇಲಾಬೆಯ ಸೈಬರ್ ಅಪರಾಧ ನಿಯಂತ್ರಣ ಘಟಕ ಪತ್ತೆ ಮಾಡಿದೆ